ನಾಲ್ಲು ದಿನಗಳ ಭಾರತ ಪ್ರವಾಸಕಾಗಿ ಇಂದು ಆಗಮಿಸಲಿರುವ ಪ್ರಾನ್ಸ್ ಅಧ್ಯಕ್ಷ ಇಮ್ಡಾನುಯೆಲ್ ಮಾಕ್ರಾನ್

ತ್ರಿಪುರಾದ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕ ಬಿಫ್ಲಬ್ ಕುಮಾರ್ ದೇಬ್ ಇಂದು ಪ್ರಮಾಣವಚನ ಸ್ವೀಕಾರ ರಾಜ್ಯಪಾಲ ತಥಾಗತ ರಾಯ್ ಅವರಿಂದ ಪ್ರತಿಜ್ವಾನಿಧಿ ಬೋಧನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತಿತರ ಗಣ್ಣರು ಭಾಗಿ

ಆಫ್ವಾನಿಸ್ತಾನ ಸರ್ಕಾರ ಯಾವುದೇ ಪೂರ್ವ ಷರತ್ತಿಲ್ಲದೆ ಶಾಂತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ತಾಲಿಬಾನ್ಗೆ ನೀಡಿರುವ ಪ್ರಸ್ತಾವಕ್ಕೆ ಭಾರತ ಬೆಂಬಲ ಈ ಪ್ರಯತ್ನಗಳಿಗೆ ಅಂತಾರಾಷ್ಷೀಯ ಸಮುದಾಯ ಬೆಂಬಲ ಸೂಚಿಸಲು ಪ್ರತಿಪಾದನೆ

ಕಾಶ್ವೀರ ಸ್ನಿತಿಗತಿ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮೀಷನರ್ ಜನಿವಾದ ಯುಎನ್ಎಚ್ಸಿಆರ್ನಲ್ಲಿ ಮಂಡಿಸಿದ ವರದಿಯಲ್ಲಿನ ಟೀಕೆಗಳನ್ನು ಬಲವಾಗಿ ವಿರೋಧಿಸಿದ ಭಾರತ

ನಾಲ್ಕು ದಿನಗಳ ಭಾರತ ಪ್ರವಾಸಕ್ಕಾಗಿ ಫ್ರಾನ್ಸ್ ಅಧ್ವಕ್ಷ ಇಮ್ಹಾನುಯೆಲ್ ಮಾಕ್ರಾನ್ ಇಂದು ಆಗಮಿಸಲಿದ್ದಾರೆ ಉಭಯ ದೇಶಗಳ ನಡುವಿನ ದ್ನಿಪಕ್ಷೀಯ ಆರ್ಥಿಕ ರಾಜಕೀಯ ಮತ್ತು ಕಾರ್ಯತಂತ್ರ ಪಾಲುದಾರಿಕೆ ಬಲವರ್ಧನೆ ಅವರ ಭೇಟಿಯ ಹಿಂದಿನ ಉದ್ದೇಶವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಕ್ರಾನ್ ಅವರು ಸೋಮವಾರ ನಡೆಯಲಿರುವ ಅಂತಾರಾಷ್ಷೀಯ ಸೌರ ಒಪ್ಪಂದ ಕುರಿತಾದ ಸಮಾವೇಶದಲ್ಲಿ ಭಾಗಿಯಾಗುವರು ಅವರ ಭೇಟಿಯ ವೇಳೆ ಭಾರತ ಪ್ರಾನ್ಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವೇದಿಕೆಯ ಸಭೆಯೂ ನಡೆಯಲಿದೆ

ಬಿಜೆಪಿ ನಾಯಕ ಬಿಪ್ಲಬ್ ಕುಮಾರ್ ದೇಬ್ ತ್ರಿಪುರಾದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಅಗರ್ತಲಾದ ಅಸ್ಸಾಂ ರೈಫಲ್ಸ್ ಮೈದಾನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಜ್ಞಪಾಲ ತಥಾಗತ ರಾಯ್ ಅವರು ದೇಬ್ ಮತ್ತು ಅವರ ಸಂಪುಟ ಸಹೋದ್ಲೋಗಿಗಳಿಗೆ ಅಧಿಕಾರ ಮತ್ತು ಗೋಪ್ಲತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ

ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಬಾಲಕಿಯರಿಗೆ ರಿಯಾಯಿತಿ ದರದಲ್ಲಿ ಸ್ನಾನಿಟರಿ ನ್ನಾಪ್ಕಿನ್ ಒದಗಿಸುವ ಅಸ್ಲಿತಾ ಯೋಜನೆ ಇಡೀ ದೇಶದಲ್ಲೇ ಮಾದರಿ ಯೋಜನೆಯಾಗಿ ರೂಪುಗೊಂಡಿದೆ ಎಂದು ಮಹಾರಾಷ್ಷ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ

ಬ್ಲಾತ ನಟ ಅಕ್ಷಯ್ ಕುಮಾರ್ ಮತ್ತು ಫಡ್ನವೀಸ್ ಅವರು ಇಬ್ಲರು ಯುವತಿಯರಿಗೆ ಅಸ್ತಿತಾ ಕಾರ್ಡ್ಗಳನ್ನು ಸಾಂಕೇತಿಕವಾಗಿ ವಿತರಿಸಿದರು

ನಕ್ಲಲರು ಮಾವೋವಾದಿ ಮತ್ತು ಹಿಂಸಾತತ್ವದಿಂದ ಬೇಸತ್ತು ತಾವು ಶರಣಾಗತರಾಗುತ್ತಿರುವುದಾಗಿ ತಿಳಿಸಿದ್ದಾರೆಂದು ಸುಕ್ತಾ ಪೊಲೀಸ್ ವರಿಷ್ಣಾಧಿಕಾರಿ ಅಭಿಷೇಕ್ ಮೀನಾ ತಿಳಿಸಿದ್ದಾರೆ ನಕ್ಲಲು ಅಭಿವ್ಯದ್ದಿ ಕಾರ್ಯಗಳನ್ನು ವಿರೋಧಿಸುತ್ತಿದ್ದುದ್ದರ ಬಗ್ಗೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕಪಡಿಸುತ್ತಿದ್ದರು ಇದೀಗ ಶರಣಾಗಿರುವ ನಕ್ಷಲೀಯರಿಗೆ ಭತ್ತೀಸ್ಗಢ ಸರ್ಕಾರ ತನ್ನ ನೀತಿಗೆ ಅನುಗುಣವಾಗಿ ಸಹಾಯಹಸ್ತ ಚಾಚಲಿದೆ ಕೇಂದ್ರ ಸರ್ಕಾರ ದೇಶದ ಸಮಗ್ರ ಅಭಿವೃದ್ದಿಗೆ ಆದ್ಯತೆ ನೀಡಿದ್ದರೂ ಸಹ ದೊಡ್ಡ ಸುಧಾರಣಾ ಕ್ರಮಗಳ ಕೊರತೆ ಇದೆ ಎಂದು ಟೀಕಿಸುವವರು ಕೆಡಕು ಸ್ವಭಾವದವರು ಎಂದು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿ ಅಧ್ಯಕ್ಷ ವಿವೇಕ್ ದೇಬ್ರಾಯ್ ಹೇಳಿದ್ದಾರೆ ಅವರು ಮುಂಬೈನಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಬಹು ದೊಡ್ಡ ನಿರೀಕ್ಷೆಗಳನ್ನು ಇಟ್ಲುಕೊಂಡಿರುವವರು ಎಲ್ಲವನ್ನೂ ಸಂಕುಚಿತ ಮನೋಭಾವದಿಂದ ನೋಡುತ್ತಿದ್ದಾರೆ ಆದರೆ ಅವು ಸರ್ಕಾರದ ಅಥವಾ ದೇಶದ ಆದ್ಗತೆಗಳಲ್ಲ ಎಂದು ಅವರು ತಿಳಿಸಿದರು ಜೆಡಿಪಿ ದೆಳವಣಿಗೆಗೆ ಬಂಡವಾಳ ಪುನಃಶ್ಲೇತನ ಅತ್ಯಂತ ಪ್ರಮುಖವಾಗಿದ್ದು ಅದು ಬಹಳಷ್ಟು ಚೇತರಿಕೆಯಾಗಿದೆ ಎಂದ ಅವರು ಸರ್ಕಾರಿ ಒಡೆತನದ ಬ್ಯಾಂಕುಗಳ ಕಾರ್ಹತ್ವೆಲಿಯಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತಿದೆ ನಿರುಪಯುಕ್ತ ಆಸ್ತಿಗಳ ಸಮಸ್ನೆ ಮತ್ತು ಬಂಡವಾಳ ವೆಚ್ಚದಲ್ಲೂ ಸಹ ಗಮನಾರ್ಹ ಬದಲಾವಣೆಗಳಾಗಿವೆ ಎಂದರು

ಆಫ್ರಾನಿಸ್ತಾನ ಸರ್ಕಾರ ಯಾವುದೇ ಪೂರ್ವ ಷರತ್ತಿಲ್ಲದೆ ಶಾಂತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ತಾಲಿಬಾನ್ಗೆ ನೀಡಿರುವ ಪ್ರಸ್ತಾವವನ್ನು ಭಾರತ ಬೆಂಬಲಿಸಿದೆ ಮತ್ತು ಈ ಪ್ರಯತ್ನಗಳಿಗೆ ಅಂತಾರಾಷ್ಟೀಯ ಸಮುದಾಯ ಬೆಂಬಲ ನೀಡಬೇಕು ಎಂದು ಹೇಳಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಸಯ್ಕದ್ ಅಕ್ಷರುದ್ದೀನ್ ಕಳೆದ ರಾತ್ರಿ ಆಫ್ಟನ್ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲರ ಹಕ್ಕುಗಳ ರಕ್ಷಣೆ ದೃಷ್ಟಿಯಿಂದ ಈ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ಗಾರೆ ತಾಲಿಬಾನ್ ಅನ್ನು ಮುಖ್ಯವಾಹಿನಿಗೆ ತಂದು ಆ ಮೂಲಕ ಶಾಂತಿ ಶ್ರಕ್ರಿಯೆಯೆಗೆ ಕರೆ ನೀಡಿರುವ ಆಫ್ಟನ್ ಸರ್ಕಾರದ ಕ್ರಮ ಶ್ಲಾಘನೀಯ ಎಂದು ಅವರು ತಿಳಿಸಿದರು ಇದೇ ವೇಳೆ ಶಸ್ತಸಜ್ಜಿತ ಗುಂಪುಗಳು ಹಿಂಸೆ ಮೂಲಕ ಶ್ರತಿಕ್ರಿಯೆ ತೋರಿರುವುದನ್ನು ಅಕ್ಷರುದ್ವೀನ್ ಖಂಡಿಸಿದ್ದಾರೆ

ಅಕ್ಷರುದ್ದೀನ್ ಆಫ್ರಾನಿಸ್ತಾನದಲ್ಲಿ ಉರಗಾಮಿಗಳಿಗೆ ಯಾವ ಸಂಘಟನೆಗಳು ಬೆಂಬಲ ನೀಡುತ್ತಿಲ್ಲ ಅಲ್ಲಿ ಶಾಂತಿ ನೆಲೆಸಲು ಇಡೀ ಅಂತಾರಾಷ್ಷೀಯ ಸಮುದಾಯ ಪ್ರಯತ್ನಿಸುತ್ತಿದೆ ಎಂದು ಹೇಳಿದ್ದಾರೆ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿರುವ ಪಾಕಿಸ್ತಾನದ ಕ್ರಮವನ್ನು ಆಫ್ಫಾನಿಸ್ತಾನ ಬಲವಾಗಿ ಖಂಡಿಸಿದೆ ಮತ್ತು ಅಂತಾರಾಷ್ಟೀಯ ಸಮುದಾಯ ಇಸ್ಲಾಮಾಬಾದ್ ಮೇಲೆ ಇನ್ನಷ್ಟು ಒತ್ತಡ ಹೇರಬೇಕು ಎಂದು ಹೇಳಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಆಘ್ನಿಸ್ತಾನದ ಕಾಯಂ ಪ್ರತಿನಿಧಿ ಮೊಹಮದ್ ಸೈಕಲ್ ಪ್ರಾದೇಶಿಕ ಮಟ್ಟದಲ್ಲಿ ಭಯೋತ್ವಾದನೆಯನ್ನು ಬೆಂಬಲಿಸುತ್ತಿರುವುದು ಉತ್ತಮ ಕ್ರಮವಲ್ಲ ಇದರಿಂದ ಪಾಕಿಸ್ತಾನಕ್ಕೆ ಹೆಚ್ಚನ ನಪ್ಸವಾಗುತ್ತದೆ ಪಾಕ್ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತದೆ ಅದು ಉಗ್ರರ ಸುರಕ್ಷಿತ ತಾಣವಾಗಿ ರೂಪುಗೊಂಡಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯವಿದೆ ಎಂದು ಹೇಳಿದ್ದಾರೆ ಕಾಶ್ಮೀರ ಸ್ವಿತಿಗತಿ ಕುರಿತಂತೆ ವಿಶ್ವಸಂಸ್ವೆಯ ಮಾನವ ಹಕ್ಕುಗಳ ಕುರಿತಾದ ಹೈಕಮೀಷನರ್ ಜೈದ್ ರಾದ್ ಅಲ್ ಹುಸೇನ್ ಟೀಕೆಗಳನ್ನು ಭಾರತ ಬಲವಾಗಿ ವಿರೋಧಿಸಿದೆ

ವಿಶ್ವಸಂಸ್ವೆಯ ಮಾನವ ಹಕ್ಕುಗಳ ವಿಭಾಗದಲ್ಲಿನ ಕಾಯಂ ಪ್ರತಿನಿಧಿ ರಾಜ್ಕುಮಾರ್ ಚಂದೇರ್ ಹುಸೇನ್ ಅವರ ವರದಿಯಲ್ಲಿ ಜಮ್ಮು ಕಾಶ್ಮೀರದ ಸ್ಟಿತಿಗತಿ ಸರಿಯಾಗಿ ಪ್ರತಿಬಿಂಬಿಸಲಾಗಿಲ್ಲ ಅವರ ವರದಿಯಲ್ಲಿ ಗಡಿಯಾಚೆಯಿಂದ ನಡೆಯುತ್ತಿರುವ ಭಯೋತ್ಪಾದನಾ ಕೃತ್ವಗಳ ಉಲ್ಲೇಖವಿಲ್ಲ ಎಂದು ಹೇಳಿದ್ದಾರೆ ಭಯೋತ್ಪಾದನೆಯಿಂದಾಗಿ ಮೂಲಭೂತ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂದ ಅವರು ಮಾನವ ಹಕ್ಕುಗಳ ಕುರಿತಂತೆ ಆಯ್ದ ಹೇಳಿಕೆಗಳನ್ನು ನೀಡಿರುವುದರಿಂದ ವರದಿಯ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವ ಸ್ವಿತಿ ಎದುರಾಗಿದೆ ಎಂದು ಅವರು ಹೇಳಿದರು ಯಾವುದೇ ದೇಶದ ಅಭಿವೃದ್ದಿ ಮತ್ತು ಪ್ರಗತಿಗೆ ಶಾಂತಿ ಅತ್ಯಗತ್ತ ಎಂದು ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ದು ಪ್ರತಿಪಾದಿಸಿದ್ದಾರೆ ಅವರು ನವದೆಹಲಿಯಲ್ಲಿ ನಿನ್ನೆ ದಕ್ಷಿಣ ಕೊರಿಯಾದ ರಾಷ್ಟೀಯ ವಿಧಾನಸಭೆಯ ಸ್ವೀಕರ್ ಚುಂಗ್ ಸೈ ಕಯೂನ್ ನೇತೃತ್ವದ ನಿಯೋಗದ ಜೊತೆ ಸಮಾಲೋಚನೆ ನಡೆಸಿದರು ಭಾರತ ಶಾಂತಿಪ್ರಿಯ ರಾಷ್ಟ ಅದು ಎಲ್ಲ ನೆರೆಹೊರೆಯ ರಾಷ್ಟಗಳೊಂದಿಗೆ ಸೌಹಾರ್ದಯುತ ಸಂಬಂಧಗಳನ್ನು ಬಯಸುತ್ತದೆ ಎಂದು ಅವರು ಹೇಳಿದರು

ಸಾಧಾರಣ ನಾಯಕ ವಿರಾಟ್ ಕೊಹ್ಲಿ ಅನುಪಶ್ಚಿತಿಯಲ್ಲಿ ರೋಹಿತ್ ಶರ್ಮ ಭಾರತ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಭಾರತದ ಪರ ಆರಂಭಿಕ ಆಟಗಾರ ರಿಷಬ್ ಪಂತ್ ಬೇಗ ವಿಕೆಟ್ ಒಪ್ಪಿಸಿದರು